ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೈಗಾರಿಕಾ ಉತ್ಪನ್ನಗಳ ರಫ್ತು ಕ್ಷೇತ್ರದಲ್ಲಿ ಕರ್ನಾಟಕ ಪ್ರಸ್ತುತ ದೇಶದಲ್ಲಿ ನಾಲ್ಕನೇ ಸ್ಟಾನದಲ್ಲಿದ್ದು ಇದನ್ನು ಮೂರನೇ ಸ್ಟಾನಕ್ಕೆ ತರುವ ಗುರಿ ಹೊಂದಿದ್ದೇವೆ ಎಂದರು

ರಾಜಾದ್ಯಂತ ಸಮತೋಲಿತ ಸುಕ್ತಿರ ಮತ್ತು ಸಮಗ್ರ ಕೈಗಾರಿಕಾ ಅಭಿವೃದ್ಧಿಯನ್ನು ಖಚಿತಪಡಿಸಿಕೊಳ್ಳಲು ಈ ನೀತಿ ಸಹಕಾರಿಯಾಗಲಿದೆ ಎಂದರು

ದೇಶ ವಿದೇಶಗಳಿಂದ ಬಂಡವಾಳ ಆಕರ್ಷಿಸಲು ಹಾಗೂ ಮುಂದಿನ ಸಾಲಿನಲ್ಲಿ ಆಯೋಜಿಸಲು ಉದ್ದೇತಿಸಿರುವ ಬಂಡವಾಳ ಹೂಡಿಕೆದಾರರ ಸಮಾವೇಶಕ್ಕೆ ಭದ್ರ ಅಡಿಪಾಯವಾಗಲಿದೆ ಇದಕ್ಕಾಗಿ ಮುಖ್ಯಮಂತ್ರಿ ಹಾಗೂ ಕೈಗಾರಿಕಾ ಸಚಿವರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ ಎಂದು ಎಫ್ಕೆಸಿಸಿಐ ಅಧ್ಯಕ್ಷ ಸಿ ಆರ್ ಜನಾರ್ದನ್ ತಿಳಿಸಿದ್ದಾರೆ ಅಂಕೋಲಾ ಬಳಿ ಸೌಕಾಪಡೆಯ ಕಾರ್ಯಾಚರಣೆಗಾಗಿ ನಿರ್ಮಾಣವಾಗುತ್ತಿರುವ ವಿಮಾನ ನಿಲ್ದಾಣವನ್ನು ಸಿವಿಲ್ ಸೇವೆಗೆ ಬಳಸಲು ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ನೀಡಲಾಗಿದೆ ಸಭೆಯ ಬಳಕ ವಿವರ ನೀಡಿದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಜೆ

ಅಂತಪ ಯಾವುದೇ ಅವ್ಲವಹಾರ ನಡೆದಿಲ್ಲ ಎಂದು ಕಂದಾಯ ಸಚಿವ ಆರ್ ಅಶೋಕ ಸ್ಪಷ್ಟಪಡಿಸಿದ್ದಾರೆ

ಆಗ ಕೊರೊನಾದಂತಪ ಯಾವುದೇ ಸಂಕಷ್ಷದ ಸಮಯವಾಗಿರಲಿಲ್ಲ ಎಂದು ಹೇಳಿದರು ಉಪ ಮುಖ್ಯಮಂತ್ರಿ ಡಾ

ಅಶ್ವತ್ತನಾರಾಯಣ ಮಾತನಾಡಿ ಕೊರೊನಾ ಸಂಕಪ್ಪದ ಸಮಯದಲ್ಲಿ ಅವ್ಬವಹಾರದ ಆರೋಪ ಮಾಡುವ ಮೂಲಕ ಅಧಿಕಾರಿಗಳ ಸೈತಿಕ ಸ್ಟ್ರೆರ್ಯ ಕುಸಿಯುವಂತೆ ಮಾಡಲಾಗುತ್ತಿದೆ ವಿರೋಧ ಪಕ್ಷ ಮಾಡಿದ ಆರೋಪ ನಿರಾಧಾರ ಮತ್ತು ದಾರಿ ತಪ್ಪಿಸುವ ಪ್ರಯತ್ನ ಎಂದರು

ಸುಧಾಕರ್ ಮಾತನಾಡಿ ಕೊರೊನಾ ಸಂಕಪ್ನದ ಸಮಯದಲ್ಲಿ ಇಡೀ ಜಗತ್ತು ಅದನ್ನು ನಿಯಂತ್ರಿಸಲು ಪ್ರಯತ್ನಪಡುತ್ತಿದ್ದರೆ ವಿರೋಧ ಪಕ್ಷ ಮಾತ್ರ ಲೆಕ್ಕ ಕೇಳುವ ಕೆಲಸದಲ್ಲಿ ನಿರತವಾಗಿದೆ ಅವರು ರಚನಾತ್ಮಕ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕಾಗಿತ್ತು ಆದರೆ ಸುಳ್ಳು ಆರೋಪದಲ್ಲಿ ತೊಡಗಿದ್ದಾರೆ ಎಂದು ಹೇಳಿದರು

ಈ ಬಗ್ಗೆ ಹೈಕೋರ್ಟ್ ಹಾಲಿ ನ್ನಾಯಾಧೀಶರಿಂದ ನ್ನಾಯಾಂಗ ತನಿಖೆ ನಡೆಸಬೇಕು ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಒತ್ತಾಯಿಸಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿಂದು ಜಂಟಿ ಸುಧ್ಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೊರೊನಾ ನಿಯಂತ್ರಣದ ವಿಷಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಎಲ್ಲ ರೀತಿಯ ಸಹಕಾರ ನೀಡುತ್ತೇವೆ ಆದರೆ ಭ್ರಷ್ಟಾಚಾರಕ್ಕೆ ಸಹಕಾರ ನೀಡುವುದಿಲ್ಲ ಎಂದರು

ಶಿವಕುಮಾರ್ ಮಾತನಾಡಿ ಆಶಾ ಕಾರ್ಯಕರ್ತೆಯರು ಕೊರೊನಾ ಸಂದರ್ಭದಲ್ಲಿ ಮನೆ ಮನೆಗೆ ತೆರಳಿ ರಾತ್ರಿ ಹಗಲು ಕೆಲಸ ಮಾಡುತ್ತಿದ್ದಾರೆ ಆದರೆ ಅವರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಘೋಷಿಸಿದ್ದ ಗೌರವಧನ ಇನ್ನೂ ಸಿಕ್ಕಿಲ್ಲ ತಕ್ಷಣ ಅವರ ಗೌರವಧನ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದರು

ಇಂದು ಬೆಳಗ್ಗೆಯಿಂದಲೇ ಜಲ್ಲೆಯಲ್ಲಿ ವ್ಯಾಪಾರ ವ್ಯವಹಾರ ಮತ್ತು ನಿರ್ಮಾಣ ಚಟುವಟಿಕೆಗಳು ಚುರುಕುಗೊಂಡಿವೆ

ಕೂರ್ಮಾರಾವ್ ಆದೇಶ ಹೊರಡಿಸಿದ್ದಾರೆ ದೇಶದಲ್ಲಿ ಸತತ ಎರಡನೇ ದಿನ ಕೊರೊನಾದಿಂದ ಗುಣಮುಖರಾದವರ ಸಂಬೈಯಲ್ಲಿ ಗಮನಾರ್ಹ ಏರಿಕೆಯಾಗಿದೆ

ಹೆಚ್ಚನ ಸಂಖ್ಯೆಯಲ್ಲಿ ಸೋಂಟಿತರು ಗುಣಮುಖರಾಗಿ ಬಿಡುಗಡೆಯಾಗುತ್ತಿರುವುದು ಒಟ್ಟು ಸ್ಕ್ರಿಯ ಪ್ರಕರಣಗಳು ಮತ್ತು ಗುಣಮುಖರಾದವರ ನಡುವಿನ ಅಂತರವನ್ನು ಹೆಚ್ಚಿಸಿದೆ

ಮೈಸೂರಿನ ಎನ್ ಆರ್ ಕ್ಷೇತ್ರದಲ್ಲಿ ಕೊರೋನಾ ಸೋಂಕು ಹೆಚ್ಚಾದ ಹಿನ್ನೆಲೆಯಲ್ಲಿ ಇಲ್ಲಿ ಮೂರು ಕೋವಿಡ್ ಕೇಂದ್ರಗಳನ್ನು ಆರಂಭ ಮಾಡಲಾಗಿದೆ

ಜಿಲ್ಲಾಡಳಿತದಿಂದ ಹಾಸಿಗೆ ಹಾಗೂ ಔಷಧಿ ನೆರವು ನೀಡಲಾಗುತ್ತದೆ ಕೊಪ್ಪಳದಲ್ಲಿ ಇಂದು ಕೊರೊನಾ ಸೋಂಕಿಗೆ ಇಬ್ಬರು ಮೃತಪಟ್ಟದ್ದು

ಆದ್ದರಿಂದ ಜಿಲ್ಲೆಯಲ್ಲಿ ಹೆಚ್ಚು ಜನರ ಕೊರೊನಾ ಪರೀಕ್ಷೆಯನ್ನು ಮಾಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾ ಬಗಾದಿ ಗೌತಮ್ ತಿಳಿಸಿದ್ದಾರೆ

ಈ ನಿರಾತ್ರಿತರ ಪರಿಹಾರ ಕೇಂದ್ರದಲ್ಲಿ ಪ್ರತ್ಯೇಕ ಆಸ್ಪತ್ರೆ ಇದ್ದು

ಬೆಂಗಳೂರು ನಗರದಲ್ಲಿರುವ ನಿರಾತ್ರಿತರ ಪರಿಹಾರ ಕೇಂದ್ರದಲ್ಲಿ ಗೃಹೋಪಯೋಗಿ ವಸ್ತುಗಳ ತಯಾರಿಕೆ ಹೊಲಿಗೆ ತರಬೇತಿಯನ್ನು ನೀಡಲಾಗುತ್ತಿದೆ

ಕೊಪ್ಪಳ ಮತ್ತು ಹಾವೇರಿಯಲ್ಲಿ ನಿವೇಶನ ಪಡೆಯಲು ಕ್ರಮ ವಹಿಸಲಾಗುತ್ತಿದೆ ಎಂದು ಉಪ ಮುಖ್ಯಮಂತ್ರಿ ತಿಳಿಸಿದರು

ಇದರಿಂದ ಈ ಭಾಗದಲ್ಲಿನ ಆರೋಗ್ಯ ಸೇವೆ ಹೆಚ್ಚು ಬಲಗೊಳ್ಳಲಿದೆ ಎಂದು ಪಶುಸಂಗೋಪನೆ ಹಾಗೂ ಬೀದರ್ ಮತ್ತು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ವಾಣ್ ಪರ್ಷ ವ್ಲಕ್ತಪಡಿಸಿದ್ದಾರೆ

ಅದು ಬೆಂಗಳೂರಿನ ಮಣಿಪಾಲ್ ಆಸ್ವತ್ತೆಯ ವೈದ್ಯ ಡಾ ಸತ್ಯನಾರಾಯಣ ಮೈಸೂರು ಹಾಗೂ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಕೋಧನಾ ಮಂಡಳಿ ಸಿಎಸ್ಐಆರ್ ಇನ್ಸ್ ಟ್ಯೂಟ್ ಆಫ್ ಜಿನೋಮಿಕ್ಸ್ ಅಂಡ್ ಇನ್ ಗ್ರೇಟವ್ ಬಯಾಲಜಿ ಐಜಿಐಬಿ ನಿರ್ದೇಶಕ ಡಾ ಅನುರಾಗ್ ಅಗರ್ ವಾಲ್ ಅವರ ವೈಜ್ವಾನಿಕ ಮತ್ತು ವೈದ್ಯಕೀಯ ನೆರವಿನ ಸಹಭಾಗಿತ್ವದಲ್ಲಿ ಅಭಿವೃದ್ದಿಪಡಿಸಲಾಗಿದೆ ಪ್ರಧಾನಮಂತ್ರಿ ಅವರ ಕರೆಗೆ ಸ್ಪಂದಿಸಿ ನವದೆಹಲಿಯ ವೈಜ್ವಾನಿಕ ಹಾಗೂ ಕೈಗಾರಿಕಾ ಸಂಶೋಧನಾ ಮಂಡಳಿ ಸಿಎಸ್ಐಆರ್ನ ಭಾಗವಾದ ಬೆಂಗಳೂರಿನ ರಾಷ್ಟೀಯ ವೈಮಾನಿಕ ಪ್ರಯೋಗಾಲಯ ತಕ್ಷಣವೇ ಕಾರ್ಯೋಸ್ಥುಖವಾಗಿ ದೇಶೀಯ ಸ್ವಸ್ಥವಾಯು ವನ್ನು ಅಭಿವೃದ್ಧಿಪಡಿಸಿದೆ ಎನ್ಎಎಲ್ ನ ಮುಖ್ಯ ವಿಜ್ಞಾನಿ ಹಾಗೂ ವಿದ್ಯುನ್ನಾನ ವಿಭಾಗದ ಮುಖ್ಯಸ್ವ ಡಾ

ಆನಂದ ಮಾತನಾಡಿ ವೆಂಟಲೇಟರ್ ಉಪಕರಣ ಹಲವು ಕೌಣ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಿದೆ ಅತ್ಯಂತ ಸುರಕ್ಷಿತವಾದ ಸೇವೆಯನ್ನು ಇದು ನೀಡುತ್ತಿದ್ದು ಉಸಿರಾಟದ ಸಮಸ್ಥೆಯಿರುವ ಕೋವಿಡ್ ಹಾಗೂ ಕೋವಿಡ್ ಸೋಂಕಿತರಲ್ಲದವರಿಗೆ ಚಿಕಿತ್ಸೆ ನೀಡಲು ಅತ್ತಂತ ಉಪಕಾರಿಯಾಗಿದೆ ಎಂದು ತಿಳಿಸಿದ್ದಾರೆ

ಸಾಮೂಹಿಕ ಪ್ರಯತ್ನಗಳ ಮೂಲಕ ಜನ ಜೀವನದಲ್ಲಾದ ಸಕಾರಾತ್ನಕ ಹಾಗೂ ಪರಿವರ್ತನೆ ಕುರಿತು ಸಾರ್ವಜನಿಕರು ತಮ್ಮ ಅಭಿಪ್ರಾಯ ಪಂಚಿಕೊಳ್ಳುವಂತೆ ಪ್ರಧಾನಮಂತ್ರಿ ಮನವಿ ಮಾಡಿದ್ದಾರೆ

ನಮೋ ಆಪ್ ಅಥವಾ ಮೈಗೌ ಓಪನ್ ಫೋರಂ ಮೂಲಕವೂ ಸಂದೇಶಗಳನ್ನು ದಾಖಲಿಸಬಹುದು

ಈ ಕೆಲಸಗಳು ಮೊದಲು ಸರ್ಕಾರಿ ಜಾಲತಾಣಗಳಿಂದ ಪ್ರಾರಂಭಿಸಬೇಕಿದೆ ಎಂದು ಕನ್ನಡ ಅಭಿವೃದ್ದಿ ಪ್ರಾಧಿಕಾರದ ಅಧ್ಯಕ್ಷ ಟಿ

ನಾಗಾಭರಣ ಹೇಳದ್ದಾರೆ ಸರ್ಕಾರಿ ಜಾಲತಾಣಗಳಲ್ಲಿ ಯುಆರ್ಎಲ್ ಬಳಸುವ ಸಂಬಂಧ ಭಾಷಾತಜ್ಞರು ಮತ್ತು ತಂತ್ರಜ್ಞರೊಂದಿಗೆ ವಿಧಾನಸೌಧದ ತಮ್ನ ಕಚೇರಿಯಲ್ಲಿ ಜಾಲ ಸಂಪರ್ಕ ಸಭೆ ನಡೆಸಿದ ಆವರು ಎಲ್ಲರಿಗೂ ಲಭ್ಯವಿರುವ ಕನ್ನಡ ಜಾಲತಾಣವನ್ನು ಸರ್ಕಾರಿ ಇಲಾಖೆಗಳಲ್ಲಿ ಮೊದಲು ಅನುಷ್ಣಾನಗೊಳ್ಟಬೇಕಿದೆ ಎಂದರು

ಈ ವೇಳೆ ರೀಲರ್ಗಳು ಹಲವರು ಸಮಸ್ನೆಗಳನ್ನು ಹೇಳಿಕೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಕುಮಾರಸ್ನಾಮಿ ರೇಷ್ಠ ರೀಲರ್ಗಳ ಸಮಸ್ತೆಗಳನ್ನು ಸರ್ಕಾರದ ಮಟ್ಟದಲ್ಲಿ ಪ್ರಸ್ತಾಪಿಸಿ ಪರಿಹಾರ ಒದಗಿಸಿಕೊಡುವುದಾಗಿ ಭರವಸೆ ನೀಡಿದರು ರಾಜ್ಞದ ಕರಾವಳಿಯಲ್ಲಿ ನೈರುತ್ಯ ಮುಂಗಾರು ದುರ್ಬಲಗೊಂಡಿದೆ ರಾಜ್ಞದ ಕೆಲವೆಡೆ ಮಳೆಯಾಗಿದೆ

ಮೀನುಗಾರರು ಸಮುದ್ರಕ್ಷೆ ಇಳಿಯದಂತೆ ಮುನ್ನೆಚ್ದರಿಕೆ ನೀಡಲಾಗಿದೆ

ಗುಡುಗುಸಹಿತ ಮಳೆ ಸಾಧ್ಯತೆ